ಸುಪ್ರೀಂಕೋರ್ಟ್ ತಾಕಿತು

ರಾಷ್ಟೀಯ ಹೆದ್ದಾರಿಗಳಲ್ಲಿ ಅಪರಿಮಿತ ಪ್ರಯಾಣ ಖಾತರಿಪದಿಸಲು ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಉತ್ತೇಜಿಸುವ ಸಲುವಾಗಿ ಕೇಂದ್ರ ಈ ಮಹತ್ಯದ ನಿರ್ಧಾರ ತೆಗೆದುಕೊಂಡಿದೆ

ಸಾಮಾಜಿಕ ಅಂತರ ಕಾಪಾಡಲು ಅಗತ್ಯವಾದ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾದಿದ ಅವರು ತರಗತಿಗಳನ್ನು ಆರಂಭಿಸುವ ಬಗ್ಗೆ ಯುಜಿಸಿ ಮಾರ್ಗಸೂಚೆಯಂತೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಆದೇಶ ಬರುತ್ತಿದ್ದಂತೆಯೇ ರಾಜ್ಯವು ಕಾರ್ಯೋನ್ಮುಖವಾಗಲಿದೆ ಎಂದು ಡಾ ಅಶ್ವತ್ದ ನಾರಾಯಣ ತಿಳಿಸಿದ್ದಾರೆ ನೀಟ್ ಪರೀಕ್ಷೆ ನಡೆಸಲು ಕರ್ನಾಟಕ ಸರ್ಕಾರ ಎಲ್ಲಾ ಸಹಕಾರ ನೀಡಲಿದೆ ಪರೀಕ್ಷೆಗಾಗಿ ಎಲ್ಲಾ ತಯಾರಿ ನಡೆಸಲಾಗುತ್ತಿದೆ

ಗ್ಬಹ ವೈಯುಕ್ತಿಕ ವಾಹನ ಸೇರಿದಂತೆ ವಿವಿಧ ಸಾಲ ಯೋಜನೆಗಳ ಇಎಂಐ ಮರುಪಾವತಿಗೆ ಆರ್ಬಿಐ ಎಲ್ಲಾ ಗ್ರಾಹಕರಿಗೂ ಆರು ತಿಂಗಳ ವಿನಾಯಿತಿ ನೀಡಿತ್ತು ಈ ಅವಧಿಯ ಸಾಲದ ಬಡ್ಡಿ ಮನ್ನಾ ಮಾಡಬೇಕೆಂಬ ಅರ್ಜಿದಾರರ ಮನವಿಯ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಆರ್ಬಿಐನ ನಿಲುವು ಮತ್ತು ಪರಿಸ್ನಿತಿ ಗೊಂದಲಕ್ಕೆ ಕಾರಣವಾಗಿದೆ ಎಂದಿದೆ ವಿಕೋಪ ನಿರ್ವಹಣಾ ಕಾಯ್ಲೆ ಅಡಿ ಕೇಂದ ಸರ್ಕಾರ ತನ್ನ ನಿಲುವು ವ್ಯಕ್ತಪಡಿಸಬೇಕು ಸರ್ಕಾರ ಬರೀ ವ್ಯವಹಾರದ ಬಗ್ಗೆ ಚೆಂತಿಸದೆ ದೇಶದ ಜನ ಲಾಕ್ಡೌನ್ ಅವಧಿಯಲ್ಲಿ ಅನುಭವಿಸಿದ ನಾನಾ ರೀತಿಯ ಯಾತನೆಗಳನ್ನು ಮನದಟ್ಟು ಮಾಡಬೇಕೆಂದು ನ್ಯಾಯಾಲಯ ಸರ್ಕಾರಕ್ಕೆ ಕಿವಿಮಾತು ಹೇಳಿದೆ ಕೈಗಾರಿಕಾ ರಂಗದ ಕಳವಳಿಗಳಿಗೆ ಪೂರಕವಾಗಿ ಆರ್ಬಿಐ ನಿಲುವು ವ್ಯಕ್ತಪಡಿಸಿದೆ ಮತ್ತು ಕೇಂದ್ರ ಸರ್ಕಾರ ಆರ್ಬಿಐನ ಹಿಂದೆ ಅವಿತು ಕುಳಿತಿರುವಂತೆ ಕಾಣುತ್ತಿದೆ ಎಂದು ನ್ಯಾಯಾಲಯ ಅಸಮಾಧಾನ ಹೊರಹಾಕಿದೆ ಸರ್ಕಾರದ ಪರವಾಗಿ ವಾದ ಮಂದಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ನಿಯಂತ್ರಕ ಸಂಸ್ಗೆಯಾಗಿರುವ ಆರ್ಬಿಐ ತನ್ನ ನಿಲುವು ವ್ಯಕ್ತಪದಿಸಲೇಬೇಕಾಗಿದೆ ಅದೀಗ ಒತ್ತದಕ್ಕೆ ಸಿಲುಕಿರುವ ಖಾತೆಗಳನ್ನು ಗುರುತಿಸಲು ಗಮನ ನೀಡಿದ್ದು ನಂತರ ಬಡ್ಡಿದರ ಇಳಿಕೆಯ ಪರಿಹಾರ ಒದಗಿಸಲಿದೆ ಎಂದು ತಿಳಿಸಿದರು

ಕಣ್ಣಿನ ಕಾರ್ನಿಯ ಅಂಗಾಂಗದ ಬೇಡಿಕೆ ಮತ್ತು ಪೂರ್ತೆಕೆ ಅಂತರದ ಬಗ್ಗೆ ಜನ ಜಾಗ್ವತಿ ಮೂದಿಸುವ ಅಗತ್ಯವಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷ ವರ್ಧನ್ ತಿಳಿಸಿದರು

ಈ ನಿಟ್ಟಿನಲ್ಲಿ ರಾಷ್ಟೀಯ ಐ ಬ್ಲಾಂಕ್ ಮತ್ತು ಏಮ್ಬ್ ನಡೆಸುತ್ತಿರುವ ನೇತ್ರದಾನ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದರು

ದೇಶದ ಪೂರ್ವ ಉತ್ತರ ಮತ್ತು ಮಧ್ಯ ಭಾಗದಲ್ಲಿ ಮುಂದಿನ ಐದು ದಿನಗಳ ಕಾಲ ಬಾರಿ ಮಳೆ ಸುರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಪೂಚನೆ ನೀಡಿದೆ ಒಡಿಶಾ ಕರಾವಳಿಯಲ್ಲಿ ಇಂದು ಮತ್ತು ಛತ್ತೀಸ್ಗಢದಲ್ಲಿ ನಾಳೆ ಭಾರಿ ಮಳೆ ಮತ್ತು ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಅದು ಕೆಟ್ಟೆಚ್ಚರ ನೀಡಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತ ಬೀಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆ ನೀಡಿದೆ ದೆಹಲಿಯಲ್ಲಿ ಮೂರು ದಿನಗಳ ಕಾಲ ಸಾಧಾರಣದಿಂದ ಭಾರಿ ಮಳೆ ಸುರಿಯಲಿದೆ

ಇಂದು ಮಹಿಳಾ ಸಮಾನತೆ ದಿನ

ಪಾಕಿಸ್ತಾನ ವಿರುದ್ಧ ನಡೆದ ಟೆಸ್ ಪಂದ್ಯದಲ್ಲಿ ಆಂಡರ್ಸನ್ ಈ ದಾಖಲೆ ಮಾಡಿದ ವಿಶ್ವ ಕ್ರಿಕೆಟ್ನ ಮೊದಲ ವೇಗಿ ಎಂಬ ಖ್ಯಾತಿಗೆ ಒಳಗಾಗಿದ್ದಾರೆ ಆಂಡರ್ಸನ್ ಸಾಧನೆಗೆ ವಿರಾಟ್ ಕೊಹ್ಲಿ ಅನಿಲ್ ಕುಂಬ್ಳೆ ಸೇರಿದಂತೆ ಅನೇಕ ಕ್ರಿಕೆಟ್ ದಿಗ್ನಜರು ಅಭಿನಂದನೆ ಸಲ್ಲಿಸಿದ್ದಾರೆ